ಈ ಯೋಜನೆಯ ಸ್ಸರಣೆಯ ದಿನದ ಅಂಗವಾಗಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ವೀರಯೋಧರಿಗೆ ಘೋಷಣೆ ಮಾಡಿದ್ದ ಕಾರ್ಯಕ್ರಮವನ್ನು ಟ್ಷೀಟ್ ಮೂಲಕ ಸ್ನರಿಸಿಕೊಂಡಿದ್ದಾರೆ ವೀರಯೋಧರ ಸೇವೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಒಂದು ತ್ರೇಣಿ ಒಂದು ಪಿಂಚಣಿ ಯೋಜನೆಯನ್ನು ಫೋಷಣೆ ಮಾಡಿತ್ತು ಎಂದು ಸಂದೇತದಲ್ಲಿ ಅವರು ಉಲ್ಲೇಖಿಸಿದ್ದಾರೆ

ಕೊರೋನಾ ಸೋಂಕಿನ ಅವಧಿಯಲ್ಲಿಯೂ ಸಹ ನಿವೃತ್ತರಾದವರಿಗೆ ಈ ಸೌಲಭ್ಯಗಳನ್ನು ನೀಡಲಾಗಿದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಿವೃತ್ತ ಯೋಧರಿಗೆ ಶ್ರಕಟಿಸಿರುವ ಕಾರ್ಯಕ್ರಮದ ಜೊತೆಗೆ ಅವರ ಕುಟುಂಬ ವರ್ಗದವರಿಗೂ ಸೌಲಭ್ಯಗಳನ್ನು ಆದ್ಲತೆ ಮೇಲೆ ಬಿಡುಗಡೆ ಮಾಡಲಾಗಿದೆ ಎಂದರು ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಜೆ

ಕಳೆದ ಐದು ವರ್ಷಗಳಲ್ಲಿ ರಕ್ಷಣಾ ವಲಯದಲ್ಲಿ ಸಮಗ್ರ ಸುಧಾರಣೆ ತಂದು ನಿವ್ವತ್ತ ಯೋಧರಿಗೆ ಹಾಗೂ ಅವರ ಕುಟುಂಬದವರಿಗೆ ಸೌಲಭ್ಞ ನೀಡಲು ಕೇಂದ್ರ ಸರ್ಕಾರ ನೂತನ ಕಾನೂನು ಜಾರಿ ಮಾಡಿದೆ ವಿಫ್ಞದ ಮೊದಲ ದೇಶ ಎಂದು ಕೇಂದ್ರ ಸರ್ಕಾರ ಸ್ಪಪ್ಪಡಿಸಿದೆ ಯೋಧರ ನಿವ್ಯತ್ತ ಯೋಧರ ಕುಟುಂಬದವರ ಅನುಕೂಲಕ್ನಾಗಿ ಇನ್ನೂ ಹಲವಾರು ಕಾರ್ಯಕ್ರಮಗಳ ಅನುಷ್ಣಾನ ಯೋಜನೆಗಳು ಪ್ರಗತಿಯಲ್ಲಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ

ಯುವಜನಾಂಗ ಸ್ನಾವಲಂಬನೆಯ ಜೊತೆಗೆ ಉದಾರೀಕರಣದ ಹಿನೈಲೆಯಲ್ಲಿ ನಾವೀನ್ನತೆಯ ಲಾಭವನ್ನು ಪಡೆದುಕೊಂಡು ಆರ್ಥಿಕ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ಜಾರಿಗೆ ತರಬೇಕು ಎಂದು ಅವರು ಹೇಳಿದರು ವಿಶ್ವದಲ್ಲೆಡೆ ಕೊರೋನಾ ಸೋಂಕಿನಿಂದ ತತ್ತರಿಸಿರುವ ಸಂದರ್ಭದಲ್ಲಿ ತಂತ್ರಜ್ಞಾನ ಪ್ರಮುಖ ಪಾತ್ರವಹಿಸಿದ್ದು ಆ ನಿಟ್ಲನಲ್ಲಿ ಹೊಸ ಆವಿಷ್ಠಾರಗಳ ಮೂಲಕ ನೂತನ ತಂತ್ರಜ್ಞಾನ ಅಳವಡಿಸಿ ಸ್ನಾವಲಂಬನೆಗೆ ಆದ್ದತೆ ನೀಡುವುದು ಅತ್ಯಗತ್ಯವಾಗಿದೆ ಎಂದರು ನೂತನ ಕೃಷಿ ನೀತಿಯಲ್ಲಿ ಆವಿಷ್ಕಾರ ಅಳವಡಿಕೆಯಿಂದ ರೈತನ ಬದುಕು ಹಸನಗೊಳಿಸಲು ಸಹಕಾರಿಯಾಗಲಿದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳಿದರು ಕೃಷಿ ವಲಯದಲ್ಲಿ ಸಾರ್ವಜನಿಕರ ಪಾಲುದಾರಿಕೆಯ ಜೊತೆಗೆ ಖಾಸಗಿಯವರ ಸಹಭಾಗಿತ್ವವು ನೂತನ ನೀತಿ ರೈತನ ಆದಾಯ ದ್ದಿಗುಣಗೊಳಿಸಲು ಸಹಾಯವಾಗಲಿದೆ ಎಂದರು ರೈತರ ಆರ್ಥಿಕ ಗುಣಮಟ್ಟ ಸುಧಾರಣೆಗೆ ಆದ್ದತೆ ನೀಡಬೇಕಾಗಿದ್ದು ಆ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಹಲವು ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದಿದೆ ಎಂದರು ಪಿಎಚ್ಡಿ ಎಂ ಟೆಕ್ ಎಂಬಿಎ ಮತ್ತು ಬಿ

ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖಿಯಾಲ್ ನಿಶಾಂಕ್ ಸೇರಿದಂತೆ ಹಲವರು ಸಮಾರಂಭದಲ್ಲಿ ಉಪಸ್ತಿತರಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ವಿಡಿಯೋ ಕಾಸ್ವರೆನ್ಸ್ ಮೂಲಕ ಗುಜರಾತ್ನ ಹಾಜೀರಾದಲ್ಲಿ ರೋ ಪಾಕ್ಸ್ ಟರ್ಮಿನಲ್ ಉದ್ವಾಟಸಲಿದ್ದಾರೆ ಇದೇ ವೇಳೆ ಅವರು ಹಾಜೀರಾ ಮತ್ತು ಘೋಗಾ ನಡುವೆ ರೋ ಪಾಕ್ಸ್ ದೋಣಿ ಸೇವೆಗಳಿಗೆ ಹಸಿರು ನಿಶಾನೆ ತೋರಲಿದ್ದಾರೆ ದೇಶದ ಜಲಮಾರ್ಗಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಬೇಕು ಮತ್ತು ಅವುಗಳನ್ನು ದೇಶದ ಆರ್ಥಿಕಾಭಿವೃದ್ದಿಯ ಜೊತೆ ಜೋಡಿಸಬೇಕು ಎಂಬ ಪ್ರಧಾನಮಂತ್ರಿ ಅವರ ಕನಸು ನನಸು ಮಾಡುವ ನಿಟ್ಟನಲ್ಲಿ ಇದು ಮಹತ್ವದ ಹೆಜ್ಜೆಯಾಗಲಿದೆ ಈ ಕಾರ್ಯಕ್ರಮದ ವೇಳೆ ಪ್ರಧಾನಮಂತ್ರಿ ಅವರು ಸೇವೆಗಳ ಸ್ಥಳೀಯ ಬಳಕೆದಾರರ ಜೊತೆ ಸಂವಾದ ನಡೆಸಲಿದ್ದಾರೆ ಕೇಂದ್ರ ಬಂದರು ಖಾತೆ ರಾಜ್ಯ ಸಚಿವರು ಮತ್ತು ಗುಜರಾತ್ ಮುಖ್ಯಮಂತ್ರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಗೀತಾ ಕಂಪಾನಿ ಅವರು ಪಾಲ್ಗೊಳ್ಳಲಿದ್ದಾರೆ ಶೋತೃಗಳು ತಮ್ಮ ಸಮಸ್ಥೆಗಳಿಗೆ ದೂರವಾಣಿ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು

ಮೂಲಕವೂ ಮಾಹಿತಿ ವಿನಿಮಯ ಮಾಡಿಕೊಳ್ಳಬಹುದು ಎಫ್ಎಂ ಗೋಲ್ಡ್ ವಾಹಿನಿ ಸೇರಿದಂತೆ ಹೆಚ್ಚುವರಿ ತರಂಗಾಂತರದಲ್ಲಿ ಅಥವಾ ವೆಬ್ಸೈಟ್ ನ್ಲೂಸ್ ಆನ್ ಏರ್ ಡಾಟ್ ಕಾಮ್ ಹಾಗೂ ಯುಟ್ಟೂಬ್ ಚಾನೆಲ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಆಲಿಸಬಹುದಾಗಿದೆ ದೇಶಾದ್ಖಂತ ಕೋವಿಡ್ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆ ಹೆಚ್ಚಳವಾಗಿದೆ ಎಂದು ಆರೋಗ್ಗ ಮತ್ತು ಕುಟುಂಬ ಕಲ್ಲಾಣ ಸಚಿವಾಲಯ ತಿಳಿಸಿದೆ

ಬಿಹಾರದಲ್ಲಿ ಮೂರನೇ ಹಾಗೂ ಅಂತಿಮ ಹಂತದ ವಿಧಾನಸಭಾ ಚುನಾವಣೆಗೆ ಮತದಾನ ಪ್ರಗತಿಯಲ್ಲಿದೆ

ಶ್ರೀನಿವಾಸ್ ತಿಳಿಸಿದ್ದಾರೆ ಇದರ ಜೊತೆಗೆ ವಾಲ್ನೀಕಿ ನಗರದ ಲೋಕಸಭಾ ಕ್ಷೇತ್ರಕ್ಕೂ ಮತದಾನ ಪ್ರಗತಿಯಲ್ಲಿದೆ

ನಕ್ಲಲ್ ಪೀಡಿತ ಪ್ರದೇಶಗಳಲ್ಲಿ ಸುಗಮ ಮತದಾನಕ್ಕಾಗಿ ಹೆಚ್ಚುವರಿ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ ಎಂದು ಹೆಚ್ಲುವರಿ ಮುಖ್ಯಚುನಾವಣಾಧಿಕಾರಿ ಸಂಜಯ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ